ಈ ನಾಲ್ವರ ಪೈಕಿ ರೌಫ್ ಅಹಮ್ಮದ್ ಮತ್ತು ಉಮರ್ ರಂಜಾನ್ ಅವರು ಅವಂತಿಪೊರದಿಂದ ಜಲಂಧರ್ಗೆ ಪ್ರಯಾಣ ಬೆಳೆಸಿ ಗ್ರೆನೇಡ್ ದಾಳಿ ಮಾಡಿದ್ದರು ನಂತರ ಅವಂತಿಪೊರದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಈ ಇಬ್ಬರು ಹತರಾಗಿದ್ದರು

ಎಲ್ಲ ದೂರುಗಳ ಬಗ್ಗೆ ಆಯೋಗ ನಿರ್ಧಾರ ಕೈಗೊಂಡಿಲ್ಲ ಎಂದು ಸುತ್ತಿತಾ ದೇವ್ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು

ಭಾನುವಾರ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಅನ್ನು ರೈಲು ವಿಳಂಬ ಕಾರಣದಿಂದ ತಪ್ಪಿಸಿಕೊಂಡ ಕರ್ನಾಟಕದ ವಿದ್ಯಾರ್ಥಿಗಳಗೆ ಪರೀಕ್ಷೆ ಬರೆಯಲು ಮತ್ತೊಂದು ಅವಕಾತ ನೀಡಲಾಗುವುದು ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ

ಕೇಂದ್ರ ವಾಣಿಜ್ಯ ಸಚಿವ ಸುರೇತ್ ಪ್ರಭು ಮತ್ತು ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ವಿಲ್ಬುರ್ ರಾಸ್ ಸಭೆಯ ಜಂಟ ಅಧ್ಯಕ್ಷತೆ ವಹಿಸಿದ್ದರು ಎರಡೂ ದೇಶಗಳ ನಡುವೆ ಆರ್ಥಿಕ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಒಪ್ಪಂದ ಏರ್ಪಟ್ಟತು

ಈ ಕುರಿತು ಎರಡೂ ದೇಶಗಳು ತೃಪ್ತಿ ವ್ಚಕ್ತಪಡಿಸಿದವು ರಜಪೂತ್ ಶ್ರೇಣಿಯ ಡೆಸ್ಲಾಯರ್ ನೌಕೆ ಐಎನ್ಎಸ್ ರಂಜಿತ್ ನಿನ್ನೆ ಕಾರ್ಯ ಸ್ವಗಿತಗೊಳಿಸಿತು ವಿಶಾಖಪಟ್ಟಣದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಐಎನ್ಎಸ್ ರಂಜಿತ್ ನೌಕೆಯನ್ನು ಅಧಿಕ್ಸತವಾಗಿ ಸ್ಹಗಿತಗೊಳಿಸಲಾಯಿತು

ಪ್ರಮುಖ ನೌಕಾಪಡೆ ಕಾರ್ಯಚಟುವಟಕೆಗಳಲ್ಲಿ ಭಾಗಿಯಾದ ಈ ನೌಕೆ ಪೂರ್ವ ಮತ್ತು ಪಶ್ಚಿಮ ಕಡಲಿನಲ್ಲಿ ಸೇವೆ ಸಲ್ಲಿಸಿದ ಹೆಗ್ಗಳಿೆ ಹೊಂದಿದೆ

ಮುಸ್ಲಿಂ ಸಮುದಾಯದ ಉಪವಾಸ ತಿಂಗಳಾದ ಪವಿತ್ರ ರಂಜಾನ್ ಆಚರಣೆ ದೇಶಾದ್ಯಂತ ಇಂದು ಆರಂಭಗೊಂಡಿದೆ ಮುಸ್ಲಿಂ ಸಮುದಾಯದವರು ನಿನ್ನೆ ರಾತ್ರಿ ಮಸೀದಿಗಳಲ್ಲಿ ತ್ರವೀಷ್ ವಿಶೇಷ ರಾತ್ರಿ ಪ್ರಾರ್ಥನೆ ಸಲ್ಲಿಸಿದ್ದು ಒಂದು ತಿಂಗಳ ವರೆಗೆ ಈ ಪ್ರಾರ್ಥನೆ ಮುಂದುವರೆಯಲಿದೆ

ತಿಂಗಳ ಕೊನೆಯಲ್ಲಿ ಈದ್ ಉಲ್ ಫಿತರ್ ಆಚರಿಸಲಾಗುತ್ತದೆ ರಂಜಾನ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಶ್ರಧಾನಿ ನರೇಂದ್ರ ಮೋದಿ ಶುಭ ಹಾರ್ ರಂಜಾನ್ ಮಾಸದ ಸಂದರ್ಭ ಸಮಾಜದಲ್ಲಿ ಸಹಿಷ್ಣುತೆ ಭ್ರಾತೃತ್ವ ಮತ್ತು ಸಾಮರಸ್ಕ ಮತ್ತಷ್ಟು ಬಲಗೊಳ್ಳಲಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ವಿಜೇತ ತಂಡವು ಫೈನಲ್ ಪ್ರವೇಶಿಸಲಿದೆ ಇಂದಿನ ಪಂದ್ಯದಲ್ಲಿ ಪರಾಭವಗೊಂಡ ತಂಡಕ್ಕೆ ಫೈನಲ್ ಪ್ರವೇಶಿಸಲು ಮತ್ತೊಂದು ಅವಕಾಶ ದೊರೆಯಲಿದೆ ಚೆನ್ಟೈ ಮತ್ತು ಮುಂಬೈ ತಂಡಗಳು ಲೀಗ್ ಹಂತದಲ್ಲಿ ಎರಡು ಬಾರಿ ಮುಖಾಮುಖಿಯಾಗಿದ್ದು ಎರಡೂ ಪಂದ್ಭಗಳಲ್ಲಿ ಮುಂಬೈ ಇಂಡಿಯನ್ಸ್ ಜಯ ಗಳಿಸಿತ್ತು ನಾಳೆ ಎಲಿಮಿನೇಟರ್ ಹಂತದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಲ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಸೆಣಸಲಿದ್ದು ಆ ಪಂದ್ದದಲ್ಲಿ ವಿಜೇತ ತಂಡದ ವಿರುದ್ದ ಇಂದು ಪರಾಭವಗೊಂಡ ತಂಡ ಮುಖಾಮುಖಿಯಾಗಲಿದೆ